ಎ ಎಲ್ ಸಿಬ್ಬಂದಿಯೊಂದಿಗೆ ಸಭೆ ನಡೆಸುವ ಅಧಿಕಾರ ರಾಹುಲ್ ಗಾಂಧಿಯವರಿಗಿಲ್ಲ ಶೋಭಾ ಕರಂದ್ಲಾಜೆ ಹೇಳಿಕೆ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯುತ್ತಿವೆ

ಯುವ ದಸರಾ ನಡೆಯುತ್ತಿರುವ ಮಹಾರಾಜ ಕಾಲೇಜು ಮೈದಾನ ಸಮೀಪದ ಬುಲ್ವಾರ್ಡ್ನಲ್ಲಿ ನಡೆದಿರುವ ಉತ್ಸವದಲ್ಲಿ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಚಿತ್ರಕಲೆ ಮತ್ತು ಭಾವಚಿತ್ರಗಳ ಸ್ಪರ್ಧೆ ಜಾದು ಪ್ರದರ್ಶನ ಗೊಂಬೆ ಆಟ ಕಥೆ ಹೇಳುವುದು ಸೈಕ್ಷಂಗ್ ಸ್ಕೇಟಂಗ್ ಮಕ್ಕಳಗಾಗಿ ಹಲವು ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ

ಆಕಾಶದಲ್ಲಿ ಈ ಸಿಬ್ಬಂದಿ ಪ್ರದರ್ಶಿಸುವ ಚಮತ್ತಾರ ವೀಕ್ಷಣೆಗೆ ಜನಸಾಗರವೇ ಹರಿದು ಬಂದಿತ್ತು ರೈತ ದಸರಾ ಅಂಗವಾಗಿ ಗ್ರಾಮೀಣ ಕ್ರೀಡಾ ಸ್ಪರ್ಧೆಗಳು ನಡೆಯುತ್ತಿವೆ ಗೊಬ್ಬರದ ಮೂಟೆ ಹೊತ್ತು ಓಟ ಕಲ್ಲಿನ ಭಾರಿ ಗುಂಡುಗಳನ್ನು ಎತ್ತುವುದು ಮೊದಲಾದ ಕ್ರೀಡೆಗಳು ಜನರನ್ನು ರಂಜಿಸುತ್ತಿವೆ ಇದೇ ಮೊದಲ ಬಾರಿಗೆ ವಿಶೇಷವಾಗಿ ಆಯೋಜಿಸಿರುವ ದಸರಾ ಸಾಂಸ್ಕತಿಕ ಮೆರವಣಿಗೆಗೆ ಉಪ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಾದ ಡಾ

ಈ ಭವ್ಯ ಸಾಂಸ್ಟತಿಕ ಮೆರವಣಿಗೆಯಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿ

ಮಹೇಶ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸುವರು ಈ ಸಾಂಸ್ಕೃತಿಕ ಮೆರಣಿವಣಿಗೆಯಲ್ಲಿ ಜಂಬೂಸವಾರಿಯೂ ಸಹ ಇರುವುದು ಮತ್ತೊಂದು ವಿಶೇಷ ಪ್ರಥಮ ಬಾರಿಗೆ ನಡೆಯುತ್ತಿರುವ ದಸರಾ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ಹಲವಾರು ಪ್ರಕಾರದ ಕಲಾ ಮತ್ತು ಜನಪದ ನೃತ್ಯ ತಂಡಗಳು ಯುವ ಸಂಭ್ರಮದಲ್ಲಿ ಭಾಗವಹಿಸಿ ಮೆಚ್ಚುಗೆ ಪಡೆದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳ ತಂಡಗಳು ಸ್ಕೌಟ್ಲ್ ಮತ್ತು ಗೈಡ್ಲ್ ತಂಡಗಳು ಪೊಲೀಸ್ ಬ್ಕಾಂಡ್ ಮೌಂಟೆಡ್ ಅಕ್ವರೋಹಿ ದಳ ಅರಣ್ಯ ಇಲಾಖೆ ವೈದ್ಯರ ತಂಡ ಅಂಬುಲೆನ್ಸ್ ದಳ ಅಗ್ನಿಶಾಮಕ ತಂಡಗಳು ಭಾಗವಹಿಸಲಿವೆ

ಕೇಂದ್ರ ಸರ್ಕಾರದ ಅಮೃತ್ ಯೋಜನೆಯ ಅನುದಾನ ಬಳಕೆಗೆ ಶಾಸಕರು ಕಾರ್ಮೋರೇಟರ್ಗಳಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಡಿ

ಸದಾನಂದ ಗೌಡ ಆರೋಪಿಸಿದ್ದಾರೆ ಬೆಂಗಳೂರು ದಾಸರಹಳ್ಳಿ ಕ್ಷೇತ್ರದ ಮಲ್ಲಸಂದ್ರ ವಾರ್ಡ್ನಲ್ಲಿ ಅಮೃತ್ ಯೋಜನೆಯ ಹಲವು ಕಾರ್ಯಕ್ರಮಗಳಿಗೆ ನಿನ್ನೆ ಶಂಕು ಸ್ವಾಪನೆ ನೆರವೇರಿಸಿ ಮಾತನಾಡಿದ ಅವರು ದೇಶದ ಸಮಗ್ರ ಅಭಿವೃದ್ಧಿ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ರೂಪಿಸಿದೆ ಕೇಂದ್ರದ ಯೋಜನೆ ಎನ್ನುವ ಕಾರಣಕ್ಕೆ ಅಡ್ಡಿಪಡಿಸುವುದು ಸೂಕ್ತವಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಮುಕ್ತ ಮನೋಭಾವ ಅಗತ್ಯವೆಂದು ಅವರು ಹೇಳಿದರು ಉಪಚುನಾವಣೆಯನ್ನು ಅನುಲಕ್ಷಿಸಿ ಕೆಪಿಸಿಸಿ ಕಚೇರಿಯಲ್ಲಿ ನಿನ್ನೆ ಕಾಂಗ್ರೆಸ್ ಸಚಿವರ ಸಭೆ ನಡೆಯಿತು

ಪರಮೇಶ್ವರ್ ಪಕ್ಷದ ರಾಜ್ಯ ಉಸ್ತುವಾರಿ ಕೆ

ವೇಣುಗೋಪಾಲ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಹಾಗೂ ಸಚಿವ ಡಿ

ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು ಮಂಡ್ಯ ಲೋಕಸಭಾ ಉಪಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯನ್ನು ಸದ್ದದಲ್ಲೇ ಪ್ರಕಟಿಸಲಾಗುವುದೆಂದು ಪಕ್ಷದ ವರಿಷ್ಠರಾದ ಎಚ್ ಡಿ ದೇವೇಗೌಡ ತಿಳಿಸಿದ್ದಾರೆ ಹಾಸನ ಜಿಲ್ಲೆ ಅರಕಲಗೂಡಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಮನಗರ ವಿಧಾನಸಭಾ ಉಪ ಚುನಾವಣೆಗೆ ಪಕ್ಷದ ಅಭ್ಯರ್ಥಿಯ ಆಯ್ಕೆ ಅಂತಿಮವಾಗಿದೆ ಎಂದರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸ್ಥಾನಕ್ಕೆ ಎನ್ ಮಹೇಶ್ ರಾಜಿನಾಮೆ ಅವರ ಪಕ್ಷದ ಹೈಕಮಾಂಡ್ ತೀರ್ಮಾನ ಇದಕ್ಕೂ ಮಹಾಘಟಬಂಧನಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ನಿನ್ನೆ ಎಚ್ಎಎಲ್ ಹಾಲಿ ಮತ್ತು ನಿವೃತ್ತ ನೌಕರರೊಂದಿಗೆ ಸಂವಾದ ನಡೆಸಿದರು ಫ್ರಾನ್ಸ್ ದೇಶದೊಂದಿಗೆ ರಫೆಲ್ ಯುದ್ಧ ವಿಮಾನ ಖರೀದಿ ಗುತ್ತಿಗೆ ಒಪ್ಪಂದ ವಿಚಾರ ಕುರಿತಂತೆ ಈ ಸಂವಾದವನ್ನು ಆಯೋಜಿಸಲಾಗಿತ್ತು

ಯುದ್ಧ ವಿಮಾನಗಳ ತಯಾರಿಕೆಯಲ್ಲಿ ಹಿಂದೂಸ್ಥಾನ್ ಏರೋನಾಟಕ್ಸ್ ಲಿಮಿಟೆಡ್ ಸಂಸ್ಥೆಗೆ ಅನುಭವ ಸಾಲದು ಎಂದು ರಕ್ಷಣಾ ಸಚಿವರು ಹೇಳಿರುವುದು ಸರಿಯಲ್ಲ ಯುದ್ದ ವಿಮಾನಗಳ ತಯಾರಿಕೆಯಲ್ಲಿ ದಶಕಗಳ ಅನುಭವ ಇರುವ ಸಮರ್ಥ ಸಂಸೈಯನ್ನು ಕಡೆಗಣಿಸಿ ಅನುಭವ ಇಲ್ಲದ ಖಾಸಗಿ ಕಂಪನಿಗೆ ಕೋಟ್ಕಂತರ ರೂಪಾಯಿ ಲಾಭ ಮಾಡಿಕೊಡಲಾಗಿದೆ ಎಂದು ರಾಹುಲ್ಗಾಂಧಿ ಆರೋಪಿಸಿದರು ಸಾರ್ವಜನಿಕ ಸ್ವಾಮ್ದದ ಎಲ್ಲಾ ಸಂಸ್ಥೆಗಳು ದೇಶದ ರಕ್ಷಣಾ ವ್ಣವಸ್ಥೆಯ ದೆನ್ನೆಲುಬಿದ್ದಂತೆ ರಕ್ಷಣಾ ವಲಯದ ಎಲ್ಲಾ ಬೇಡಿಕೆ ಗುತ್ತಿಗೆಗಳೂ ಈ ಸಂಸ್ಥೆಗಳಗೇ ದೊರೆಯಬೇಕು ಎನ್ನುವುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆ ಎಂದು ರಾಹುಲ್ಗಾಂಧಿ ಹೇಳದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿಯವರು ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರಾಗಿದ್ದು ಅವರಿಗೆ ಎಚ್ಎಎಲ್ ಿಬ್ಬಂದಿಯೊಂದಿಗೆ ಸಭೆ ನಡೆಸುವ ಅಧಿಕಾರ ಇಲ್ಲ ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರಿ ಕಟ್ಟಡಗಳು ಮತ್ತು ಸ್ಥಾರಕಗಳ ಎದುರು ಸಭೆ ನಡೆಸುವುದನ್ನು ಹಿಂದಿನ ಸರ್ಕಾರ ನಿಷೇಧಿಸಿತ್ತು ಆದರೂ ರಾಹುಲ್ ಗಾಂಧಿ ಗೊಂದಲ ಸೃಷ್ಟಿ ಮಾಡಲು ಸರ್ಕಾರಿ ಕಚೇರಿಗಳ ಸಮೀಪ ಅನಧಿಕೃತ ಸಭೆ ನಡೆಸುತ್ತಿದ್ದಾರೆ ಎಂದು ಶೋಭಾ ಕರಂದ್ಲಾಜೆ ದೂರಿದರು ರಾಜ್ಯದಲ್ಲಿ ಅತಿವೃಷ್ಷಿ ಅನಾವೃಷ್ಷಿಯಿಂದ ಆಗಿರುವ ಪರಿಸ್ತಿತಿಗೆ ಸಮಿಶ್ರ ಸರ್ಕಾರ ಸ್ವಂದಿಸುತ್ತಿಲ್ಲ ಎಂದು ಆಪಾದಿಸಿದ ಅವರು ಸಚಿವರು ಪ್ರವಾಸಕ್ಕೆ ಹೋಗುತ್ತಿಲ್ಲ ಪರಿಹಾರ ಕಾರ್ಯಗಳತ್ತ ಗಮನ ಹರಿಸುತ್ತಿಲ್ಲ

ರೈತರಿಂದ ಹೆಸರು ಖರೀದಿ ವಿಷಯದಲ್ಲಿ ಬಿಜೆಪಿ ನಾಯಕರು ಅನಗತ್ಯ ರಾಜಕಾರಣ ಮಾಡುವ ಮೂಲಕ ರಾಜ್ಯ ಸರಕಾರದ ಮೇಲೆ ಗೂಬೆ ಕೂಡಿಸುವ ಪ್ರಯತ್ನ ಮಾಡುತ್ತಿರುವುದು ಸರಿಯಲ್ಲ ಎಂದು ಜೆಡಿಎಸ್ ಉಪಾಧ್ಯಕ್ಷ ಹಾಗೂ ನವಲಗುಂದ ಮಾದಿ ಶಾಸಕ ಎನ್

ಕೋನರಡ್ಡಿ ಅಸಮಾಧಾನ ವ್ಯಕ್ಷಪಡಿಸಿದ್ದಾರೆ ಧಾರವಾಡದಲ್ಲಿ ನಿನ್ನೆ

ಕರ್ನಾಟಕ ಸರ್ಕಾರವು ರಾಜ್ಯದ ಜನರಿಗೆ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಒದಗಿಸುವ ದೃಷ್ಟಿಯಿಂದ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಜಾರಿಗೊಳಿಸಿದ್ದು ಸಾರ್ವಜನಿಕರು ಈ ಯೋಜನೆಯಡಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಕಲ್ಪುರ್ಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮಾಧವರಾವ ಕೆ ಪಾಟೀಲ ತಿಳಿಸಿದ್ದಾರೆ ಕಲ್ಪುರ್ಗಿಯಲ್ಲಿ ನಿನ್ನೆ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ಯಶಸ್ವಿನಿ ವಾಜಪೇಯಿ ಆರೋಗ್ಡಶ್ರೀ ರಾಜೀವ ಆರೋಗ್ಯ ಭಾಗ್ಯ ಆರ್ ಎಸ್

ರಾಷ್ಟೀಯ ಬಾಲ ಸ್ವಾಸ್ತ್ಯ ಯೋಜನೆ ಮುಖ್ಯಮಂತ್ರಿ ಸಾಂತ್ವನ ಹರೀಶ್ ಯೋಜನೆ ಮತ್ತು ಇಂದಿರಾ ಸುರಕ್ಷಾ ಯೋಜನೆಗಳನ್ನು ವಿಲೀನಗೊಳಿಸಿ ಆರೋಗ್ಯ ಕರ್ನಾಟಕ ಯೋಜನೆ ರೂಪಿಸಲಾಗಿದೆ ಎಂದು ಸ್ಪಪ್ಟಪಡಿಸಿದರು

ಗಾಂಧೀಜಿ ಯವರ ವಿಚಾರಧಾರೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಜಿಲ್ಲಾ ಕೇಂದ್ರಗಳ ಮೂಲಕ ಹಾದುಹೋಗುತ್ತಿರುವ ಸಂಚಾರಿ ಅಭಿಯಾನ ಇಂದು ಸಂಜೆ ಗದಗ ಜಿಲ್ಲೆಗೆ ಆಗಮಿಸಲಿದೆ ಪೋಡಿ ಮುಕ್ತ ಗ್ರಾಮ ಯೋಜನೆ ಅಡಿಯಲ್ಲಿ ಬಹುಮಾಲೀಕತ್ವದ ಪಹಣಿಗಳನ್ನು ವಿಭಜಿಸಿ ಏಕ ಮಾಲೀಕತ್ವ ಪಹಣಿ ಮಾಡಿಕೊಡಲು ಸರ್ವೇಯರಗಳು ಒಂದು ತಿಂಗಳ ಕಾಲ ಆಂದೋಲನದ ಮಾದರಿಯಲ್ಲಿ ಕಾರ್ಯ ನಿರ್ವಹಿಸಬೇಕು ಎಂದು ಕಲಬುರಗಿ ಜೆಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ ಸೂಚಿಸಿದ್ದಾರೆ

ರೋಗದ ಪ್ರಕರಣಗಳ ಕುರಿತು ಮತ್ತು ನಿಯಂತ್ರಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ಚರ್ಚಿಸಲಾಗುವುದು ಎಂದು ಪ್ರಕಟಣೆ ತಿಳಿಸಿದೆ ಚಿಕ್ಕಬಳ್ಳಾಪುರದ ಜಿಲ್ಲಾ ನ್ಯಾಯಾಲಯದಲ್ಲಿ ನಿನ್ನೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನುಷ್ಠಾನ ಕುರಿತಂತೆ ಒಂದು ದಿನದ ಕಾರ್ಯಾಗಾರ ನಡೆಯಿತು

ಉಪಮುಖ್ಯಮಂತ್ರಿ ಡಾಕ್ಷರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ತುಮಕೂರು ಜಿಲ್ಲಾ ಪಂಚಾಯತ್ನ ಎರಡನೇ ತ್ರೈಮಾಸಿಕ ಸಭೆ ನಿನ್ನೆ ನಡೆಯಿತು ಜಿಲ್ಲೆಯ ಕುಡಿಯುವ ನೀರಿನ ಸಮಸ್ಟೆ ಸಭೆಯಲ್ಲಿ ವ್ಹಾಪಕ ಚರ್ಚೆಗೆ ಗ್ರಾಸವಾಯಿತು